ರಾಜ್ಜದಲ್ಲಿ ಲಾಕ್ಡೌನ್ ನಿಯಮ ಉಲ್ಲಂಘಿಸುವವರಿಗೆ ಕಠಿಣ ಶಿಕ್ಷೆ ಗೃಹ ಸಚಿವರ ಎಚ್ಚರಿಕೆ

ಸೂಕ್ತದರದಲ್ಲಿ ಅಗತ್ತ ವಸ್ತುಗಳ ಪೂರೈಕೆಗೆ ತೊಂದರೆಯಾಗದಂತೆ ನಿಗಾ ಇಡಬೇಕೆಂದು ರಾಜ್ಯಗಳಿಗೆ ಕೇಂದ್ರದ ಸೂಚನೆ

ಕೊರೊನಾ ಸಂಕಷ್ಟದ ವೇಳೆ ಆಸಕ್ತ ವೈದ್ಯರು ಮತ್ತು ತಜ್ಞರ ಸೇವೆ ಅಪೇಕ್ಷಣೀಯ ಸರ್ಕಾರದ ಮನವಿ

ಕಲಬುರಗಿಯಲ್ಲಿ ಎರಡು ಬೆಂಗಳೂರು ನಗರ ಮಂಡ್ದ ಚಿಕ್ಕಬಳ್ಣಾಪುರ ಹಾಗೂ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ತಲಾ ಒಂದೊಂದು ಪ್ರಕರಣಗಳು ಪತ್ತೆಯಾಗಿವೆ

ಬೆಂಗಳೂರು ಹಾಗೂ ಚಿಕ್ಕಬಳ್ಳಾಪುರದ ಸೋಂಕಿತರಿಗೆ ದೆಹಲಿ ಪ್ರಯಾಣದ ಹಿನ್ನೆಲೆಯಿದೆ ಉತ್ತರ ಕನ್ನಡ ಹಾಗೂ ಕಲಬುರಗಿಯ ಸೋಂಕಿತರನ್ನು ತೀವ್ರ ಉಸಿರಾಟದ ತೊಂದರೆಯಿಂದಾಗಿ ನಿಗದಿತ ಆಸ್ಪತ್ರೆಯಲ್ಲಿ ಪ್ರತ್ಯೇಕಿಸಲಾಗಿದೆ ಚಿಕ್ಕಬಳ್ಳಾಪುರದಲ್ಲಿ ಕೊರೊನಾ ಸೋಂಕಿನ ಪರಿಸ್ಥಿತಿ ಕುರಿತಂತೆ ನಮ್ಮ ಪ್ರತಿನಿಧಿ ಮಾಹಿತಿ ನೀಡಿದ್ದಾರೆ

ನಾಳೆ ತಬ್ ಎ ಬಾರಾತ್ ಹಿನ್ನೆಲೆಯಲ್ಲಿ ಖಬ್ರಾಸ್ಟಾನ್ ದರ್ಗಾಗಳಲ್ಲಿ ಧಾರ್ಮಿಕ ವಿಧಿಗಳ ಆಚರಣೆಗೆ ಸಾರ್ವಜನಿಕರ ಪ್ರವೇಶವನ್ನು ರದ್ದುಗೊಳಿಸಲು ಪ್ರವೇಶದ್ವಾರಗಳನ್ನು ಮುಚ್ಚುವಂತೆ ಸೂಚಿಸಲಾಗಿದೆ

ಉಳಿದ ಶೇಕಡ ಪತ್ತಿಪ್ಪತರಷ್ಟು ಜನರು ನಿಯಮವನ್ನು ಉಲ್ಲಂಘಿಸುವ ಮೂಲಕ ಸೋಂಕು ತೀವ್ರವಾಗಿ ಪರಡುತ್ತಿರುವ ಈ ಸಂದರ್ಭದಲ್ಲಿ ಅವರಿಗೆ ಅವರ ಕುಟುಂಬಕ್ಕೆ ಮಾತ್ರವಲ್ಲ ಇಡೀ ಸಮಾಜಕ್ಕೆ ಅಪಾಯ ತರುತ್ತಿದ್ದಾರೆ ಎಂದು ಗೃಹ ಸಚಿವ ಬಸವರಾಜ ಬೊಮ್ಮಾಯಿ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ

ರಾಜ್ಯದಲ್ಲಿ ಕೊರೊನಾ ಸೋಂಕು ನಿಯಂತ್ರಣಕ್ಕೆ ಕಟ್ಟುನಿಟ್ಟನ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಇದಕ್ಕಾಗಿ ಆರೋಗ್ಯ ಮತ್ತು ಹೊಲೀಸ್ ಇಲಾಖೆಯ ಸಿಬ್ಬಂದಿ ಅವಿರತ ಬೆಂಬಲ ನೀಡುತ್ತಿದ್ದಾರೆ ಸೋಂಕು ನಿರ್ವಹಣ ಕಾರ್ಯಕ್ರಮಗಳಿಗೆ ಮಾನವ ಸಂಪನ್ಮೂಲದ ಕೊರತೆ ಇಲ್ಲ

ರಾಜ್ಯದಲ್ಲಿ ಕೊರೊನಾ ಸೋಂಕಿತರ ಸಂಬ್ಧೆ ಹೆಚ್ಚಾಗುತ್ತಿರುವ ಹಿನ್ನೆಲೆಯಲ್ಲಿ ದಕ್ಷಿಣ ಕೊರಿಯಾ ಮಾದರಿಯಲ್ಲಿ ರ್ಕಾಪಿಡ್ ಟೆಸ್ಟಿಂಗ್ ವ್ಯವಸ್ಥೆಯನ್ನು ಆರಂಭಿಸಲಾಗಿದೆ

ಚಿತ್ರದುರ್ಗದ ಪದವಿ ಪೂರ್ವ ಬಾಲಕರ ವಿದ್ಯಾರ್ಥಿ ನಿಲಯ ಹಾಗೂ ಹೊಳ್ಳೆರೆ ಸಮಾಜ ಕಲ್ಕಾಣ ಇಲಾಖೆಯ ಮೆಟ್ರಕ್ಪೂರ್ವ ಬಾಲಕರ ವಿದ್ಯಾರ್ಥಿನಿಲಯಗಳಲ್ಲಿ ಈ ಕೇಂದ್ರಗಳನ್ನು ತೆರೆಯಲಾಗಿದ್ದು ಕಾರ್ಮಿಕರಿಗೆ ದಿನ ಬಳಕೆಯ ವಸ್ತುಗಳ ಪೂರೈಕೆ ಹಾಗೂ ಆರೋಗ್ಯ ತಪಾಸಣೆ ನಡೆಸಲಾಗುತ್ತಿದೆ

ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಕೃಷಿ ಮತ್ತು ತೋಟಗಾರಿಕಾ ಉತ್ಪನ್ನಗಳ ಸಾಗಾಟ ಕೃಷಿ ಪರಿಕರ ಕೃಷಿ ಯಂತೋಪಕರಣ ಲಭ್ಯತೆ ಕುರಿತು ರೈತರಿಗೆ ನೆರವಾಗಲು ವಿಶೇಷ ಸಹಾಯವಾಣಿ ಆರಂಭಿಸಲಾಗಿದೆ

ರಾಜ್ಯದ ರೈತರ ಹಿತರಕ್ಷಣೆಗೆ ಸರ್ಕಾರ ಬದ್ಧವಾಗಿದೆ ಎಂದು ಮುಖ್ಯಮಂತ್ರಿ ಟ್ವೀಟ್ ಮಾಡಿದ್ದಾರೆ ಲಾಕ್ಡೌನ್ ಅವಧಿಯಲ್ಲಿ ಸಾರ್ವಜನಿಕರ ಅನುಕೂಲಕ್ಕಾಗಿ ಅಗತ್ಯ ಮಸ್ತುಗಳ ಸೇವೆಯನ್ನು ನಿರಂತರವಾಗಿ ಕಲ್ಲಿಸಲಾಗುತ್ತಿದೆ ಈ ವ್ಯವಸ್ಥೆ ಯಾವುದೇ ಅಡ್ಡಿಇಲ್ಲದೆ ಮುಂದುವರೆಯಲು ರಾಜ್ಯ ಸರ್ಕಾರಗಳು ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಕೇಂದ್ರ ಗೃಹ ಸಚಿವಾಲಯ ಇಂದು ಸೂಚಿಸಿದೆ ಲಾಕ್ಡೌನ್ ಸಂಕಷ್ನದಿಂದ ಕಾರ್ಮಿಕರ ಅಲಭ್ಧತೆ ಹಾಗೂ ದೇಶದ ಹಲವೆಡೆ ಬೇಸಿಗೆ ಹಂಗಾಮಿನ ಮಳೆ ಮೊದಲಾದ ಕಾರಣಗಳಿಂದ ಕೃಷಿ ಉತ್ಪನ್ನಗಳಿಗೆ ಹಾನಿಯಾಗುತ್ತಿದ್ದು ಕಾಳಸಂತೆಕೋರರ ಸಮಸ್ಕ ಎದುರಾಗುವ ಸಾಧ್ಯತೆ ಇದೆ ಲಾಭದ ದುರಾಸೆಯಿಂದ ಉತ್ಪನ್ನಗಳನ್ನು ಬಚ್ಚಿಡುವ ಪ್ರಕರಣಗಳತ್ತ ನಿಗಾ ಇಡಬೇಕು ಎಂದು ಸೂಚಿಸಲಾಗಿದೆ

ಇದಕ್ಕೆ ಏಳು ವರ್ಷ ಜೈಲು ಶಿಕ್ಷೆ ಅಥವಾ ದಂಡ ಅಥವಾ ಇವೆರಡನ್ನು ವಿಧಿಸಬಹುದಾಗಿದೆ ಎಂದು ಗೃಹ ಸಚಿವಾಲಯ ತಿಳಿಸಿದೆ

ಸ್ವಯಂಸೇವಕರ ಸೇವೆ ಅಪೇಕ್ಷಣೀಯ ಆಸಕ್ತ ವೈದ್ಯರು ಮತ್ತು ತಜ್ಞರು ದಯವಿಟ್ಟು ತಮ್ಮ ಹೆಸರನ್ನು ನೋಂದಾಯಿಸಿ ಕೊಳ್ಳಬಹುದು ಎಂದು ಭಾರತ ಸರ್ಕಾರ ಮನವಿ ಮಾಡಿದೆ

ಕೊರೊನಾ ಸೋಂಕು ತಪಾಸಣೆಗೆ ಉಚಿತ ಪರೀಕ್ಷೆ ನಡೆಸಲು ಖಾಸಗಿ ಪ್ರಯೋಗಾಲಯಗಳಿಗೆ ಅನುಮತಿ ನೀಡಬೇಕು ಆದರೆ ಇದಕ್ಕೆ ಹೆಚ್ಚು ಶುಲ್ಕ ವಿಧಿಸಲು ಅವಕಾಶ ನೀಡಬಾರದು ಕೊರೊನಾ ತಪಾಸಣೆಗಾಗಿ ಸಾರ್ವಜನಿಕರು ಖಾಸಗಿ ಪ್ರಯೋಗಾಲಯಗಳಿಗೆ ನೀಡುವ ಶುಲ್ಕ ಮೊತ್ತವನ್ನು ನಂತರ ಅವರಿಗೆ ಮರುಪಾವತಿ ಮಾಡಲು ಸರ್ಕಾರ ಯೋಜನೆ ರೂಪಿಸಿಕೊಳ್ಳಬೇಕು ಎಂದು ಸುಪ್ರೀಂಕೋರ್ಟ್ ಇಂದು ಸೂಚಿಸಿದೆ